ಕೋವಿಡ್ ಸಂಕಷ್ಟ ಕಾಲದಲ್ಲಿ ದೇಶವು ಸಾಕಷ್ಟು ವಿಚಾರಗಳನ್ನು ಕಲಿತಂತಾಗಿದೆ ಆರ್ಥಿಕ ಜೇತರಿಕೆಗೆ ನಮ್ನ ಉದ್ಯಮತೀಲರು ಯುವಕರು ರೈತರು ಮತ್ತು ಸಕಲ ಭಾರತೀಯರ ಕೊಡುಗೆಯಿದೆ ಎಂದರು ಸರ್ಕಾರದ ಸುಧಾರಣಾ ಕ್ರಮಗಳು ಅನಗತ್ತ ಮಾರ್ಗಸೂಚಿಗಳು ಕಟ್ಟುಪಾಡುಗಳನ್ನು ತೊಡೆದು ಹಾಕಿದೆ ಕೃಷಿ ವಲಯ ಅದಕ್ಕೊಂದು ಸರಳ ಉದಾಪರಣೆಯಾಗಿದೆ ಗ್ರಾಮೀಣ ಭಾರತದಲ್ಲಿ ಬ್ಬಹದಾಕಾರದ ಬದಲಾವಣೆಗಳು ಉಂಟಾಗುತ್ತಿವೆ

ಕೃಷಿ ವಲಯದಲ್ಲಿ ತಂದಿರುವ ಸುಧಾರಣೆಗಳು ರೈತರಿಗೆ ಹೊಸ ಮಾರುಕಟ್ಟೆಗಳನ್ನು ಸೃಷ್ಟಿಸಿವೆ ಕೃಷಿಕರ ವರಮಾನವನ್ನು ಹೆಚ್ಚಿಸಲು ಸರ್ಕಾರ ಬದ್ದವಾಗಿದ್ದು ಅವರಿಗೆ ಸಮೃದ್ದಿ ತರುವುದೇ ಸರ್ಕಾರದ ಉದ್ದೇಶವಾಗಿದೆ ರೈತರು ಇನ್ನು ಮುಂದೆ ತಮ್ಮ ಉತ್ಪನ್ನಗಳನ್ನು ಮಂಡಿಗಳಲ್ಲಿ ಮಂಡಿಗಳ ಹೊರಗೆ ಮತ್ತು ಡಿಜೆಟಲ್ ವೇದಿಕೆಗಳಲ್ಲಿ ಮಾರಾಟ ಮಾಡಲು ಹೊಸ ಕಾಯ್ದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ

ದೇಶದ ಖಾಸಗಿ ವಲಯ ದೇಶೀಯ ಅಗತ್ಯಗಳನ್ನು ಪೂರೈಸುವ ಜತೆಗೆ ಜಾಗತಿಕ ಮಟ್ಟದಲ್ಲಿ ತನ್ನದೇ ವರ್ಚಸ್ಲು ಸೃಷ್ಷಿಸಿದೆ ಆತ್ಪನಿರ್ಭರ್ ಭಾರತ ಅಭಿಯಾನವು ದೇಶದಲ್ಲಿ ಗುಣಮಟ್ಟದ ಉತ್ಪನ್ನಗಳನ್ನು ತಯಾರಿಸುವ ದೃಷ್ಟಿಕೋನ ಹೊಂದಿದೆ ಜತೆಗೆ ಭಾರದ ಉತ್ಪನ್ನಗಳನ್ನು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಾತ್ಮಕವಾಗಿಸುವ ಉದ್ದೇಶ ಇಟ್ಟುಕೊಂಡಿದೆ ದೇಶದ ಆರ್ಥಿಕತೆಯು ವಿವಿಧ ವಲಯಗಳಿಗೆ ಬೆಂಬಲ ನೀಡುವ ಸೇತುವಾಗಿ ಕೆಲಸ ಮಾಡುತ್ತಿದೆ ನಮ್ಲಿರುವ ನೇರ ಬ್ಯಾಂಕ್ ವರ್ಗಾವಣೆ ವ್ಯವಸ್ಥೆಗೆ ಇತ್ತೀಚೆಗೆ ಅಂತಾರಾಷ್ಟೀಯ ನಿಯತಕಾಲಿಯೊಂದು ಶ್ಲಾಘಿಸಿದೆ ಗ್ರಾಮೀಣ ಭಾಗದಲ್ಲೂ ಡಿಜೆಟಲ್ ಪಾವತಿ ವ್ಯವಸ್ಥೆ ನಮ್ಮಲ್ಲಿ ಯಶಸ್ಸು ಕಾಣುತ್ತಿದೆ ಎಂದು ಪ್ರಧಾನಮಂತ್ರಿ ತಿಳಿಸಿದರು

ಗುಣಮಟ್ಟದ ಗಂಟಲು ಧ್ರವ ಪರೀಕ್ಷೆ ಸೋಂಕು ಪತ್ತೆ ಮತ್ತು ಚಿಕಿತ್ಲಾ ವಿಧಾನವನ್ನು ಪರಿಣಾಮಕಾರಿಯಾಗಿ ಜಾರಿ ಮಾಡಿದ ಫಲವಾಗಿ ಜೇತರಿಕೆ ದರ ಏರಿಕೆ ಕಾಣುವ ಜತೆಗೆ ಮರಣ ಪ್ರಮಾಣ ಗಣನೀಯವಾಗಿ ತಗ್ಗುತ್ತಿದೆ

ಜಾಗತಿಕ ಮಟ್ಟದಲ್ಲಿ ಇದು ಅತ್ಯಂತ ಕನಿಷ್ಠ

ದೇಶದಲ್ಲಿ ವೈದ್ಯಕೀಯ ಶಿಕ್ಷಣಕ್ಕೆ ಅತ್ಯುನ್ನತ ಗುಣಮಟ್ಟ ಖಾತ್ರಿ ಪಡಿಸುವುದೇ ಸರ್ಕಾರದ ಪ್ರಮುಖ ಆದ್ಯತೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಡಾ ಹರ್ಷವರ್ಧನ್ ತಿಳಿಸಿದ್ದಾರೆ ಆರೋಗ್ಯ ಸಂರಕ್ಷಣಾ ಕ್ಷೇತ್ರದಲ್ಲಿ ವೈದ್ಯಕೀಯ ಶಿಕ್ಷಣವೇ ಪ್ರಮುಖ ಅಂಗವಾಗಿದೆ ಎಂದರು ದೆಹಲಿಯ ಲೇಡಿ ಹಾರ್ಡಿನ್ ಮೆಡಿಕಲ್ ಕಾಲೇಜಿನ ಘಟಿಕೋತ್ತವದಲ್ಲಿ ವರ್ಚುಯಲ್ ಭಾಷಣ ಮಾಡಿದ ಅವರು ವೈದ್ಯ ವಿದ್ಯಾರ್ಥಿಗಳು ಗುಣಮಟ್ಟದ ಶಿಕ್ಷಣ ಪಡೆದರೆ ಆರೋಗ್ಯ ಸಂರಕ್ಷಣಾ ಸೇವೆಯಲ್ಲಿ ಗುಣಮಟ್ಟದ ಸೇವೆ ನೀಡಲು ಸಾಧ್ಯ ಈ ನಿಟ್ಟನಲ್ಲಿ ವಿದ್ಯಾರ್ಥಿಗಳು ವೈದ್ಯಕೀಯ ವಿಜ್ವಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ತಜ್ಜ ವೈದ್ಯರಾಗಿ ರೂಪುಗೊಳ್ಳಬೇಕು ಎಂದು ಕರೆ ನೀಡಿದರು

ತಮಿಳುನಾಡು ಹೊರತುಪಡಿಸಿ ಇನ್ನುಳದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಬಂಡವಾಳ ವೆಚ್ಚದ ವಿಶೇಷ ಆರ್ಥಿಕ ನೆರವಿನ ಪ್ರಯೋಜನ ಲಭಿಸಿದೆ

ಈ ಪ್ಯಾಕೇಜ್ಗೆ ರಾಜ್ಯಗಳಿಂದ ಸಕಾರಾತ್ಮಕ ಸ್ವಂದನೆ ವ್ಯಕ್ತವಾಗುತ್ತಿದೆ ಕೇಂದ್ರ ಸರ್ಕಾರದ ಹೊಸ ಕೃಷಿ ಕಾಯ್ದೆಯಲ್ಲಿ ರೂಪಿಸಿರುವ ಸುಧಾರಣಾ ಕ್ರಮದ ಫಲವಾಗಿ ಮಧ್ಯಪ್ರದೇಶದ ಹೊಶಂಗಾಬಾದ್ನ ಸೆಷನ್ಸ್ ಮತ್ತು ಜೆಲ್ಲಾ ಮ್ಯಾಜಿಸ್ಟೇಟ್ ನ್ಯಾಯಾಲಯ ಗುತ್ತಿಗೆ ರೈತರ ಕೃಷಿ ಉತ್ಪನ್ನಗಳನ್ನು ಖರೀದಿಸುವಂತೆ ಖಾಸಗಿ ಕಂಪನಿಗೆ ಆದೇಶ ನೀಡಿದೆ ಹೊಸ ಕೃಷಿ ಕಾಯ್ದೆ ಜಾರಿಗೆ ಬಂದ ನಂತರ ದೇಶದಲ್ಲಿ ನಡೆದಿರುವ ಮೊದಲ ಪ್ರಕರಣ ಇದಾಗಿದೆ ಮಧ್ಯಪ್ರದೇಶದ ರೈತರಿಂದ ಭತ್ತ ಖರೀದಿಸುವುದಾಗಿ ಗುತ್ತಿಗೆ ಕರಾರು ಮಾಡಿಕೊಂಡಿದ್ದ ದೆಹಲಿ ಮೂಲದ ಫಾರ್ಚುನ್ ರೈಸ್ ಲಿಮಿಟೆಡ್ ಸಂಸ್ಥೆಯು ನಂತರ ರೈತರ ಉತ್ಪನ್ನ ಖರೀದಿಗೆ ಮುಂದಾಗಲಿಲ್ಲ ಇದನ್ನು ಪ್ರಶ್ನಿಸಿ ರೈತರು ನ್ಯಾಯಾಲಯದ ಮೊರೆ ಹೋಗಿದ್ದರು ರೈತರ ಮನವಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಹೊಸ ಕೃಷಿ ಕಾಯ್ದೆಯಡಿ ಫಾರ್ಚುನ್ ರೈಸ್ ಲಿಮಿಟೆಡ್ ಸಂಸ್ಥೆಯು ರೈತರಿದ ಭತ್ತ ಖರೀದಿಸುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿತ್ತು ನ್ಯಾಯಾಲಯದ ಆದೇಶದಂತೆ ಜೆಲ್ಲಾಡಳಿತ ಕ್ರಮ ಕೈಗೊಂಡಿದೆ ಮಧ್ಯಪ್ರದೇಶ ರೈತರಿಗೆ ಹೊಸ ಕಾಯ್ದೆಯಡಿ ಉತ್ಪನ್ನ ಬೆಲೆ ಖಾತ್ರಿ ಸಿಕ್ಕೆದೆ ಇದಕ್ಕೆ ರೈತರು ಸಂತಸ ವ್ಯಕ್ತಪಡಿಸಿದ್ದಾರೆ ಹೊಸ ಕೃಷಿ ಸುಧಾರಣಾ ಕಾಯ್ದೆಯು ರೈತರಿಗೆ ಆಗುತ್ತಿದ್ದ ವಂಚನೆಯನ್ನು ತಪ್ಪಿಸಿದೆ

ಡೆಹ್ರಾಡೂನ್ನಲ್ಲಿಂದು ನಡೆದ ಪಥಸಂಚಲನ ಕಾರ್ಯಕ್ರಮದಲ್ಲಿ ಭಾರತೀಯ ಭೂ ಸೇನೆಯ ಲೆಪ್ಟಿನೆಂಟ್ ಜನರಲ್ ಎಸ್